ಪ್ರವಾಹ ಸಂತ್ರಸ್ತರಿಗೆ ಎಲ್ಲಾ ನೆರವು ನೀಡುವುದಾಗಿ ಬಿಹಾರ ಮುಖ್ಯಮಂತ್ರಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರವಸೆ

ಹಾಗೆಯೇ ಇನ್ನೇಳು ವರ್ಷಗಳಲ್ಲಿ ಇದು ದ್ವಿಗುಣಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪೊರ್ಟೊನೊವಾದಲ್ಲಿ ನಿನ್ನೆ ಬೆನಿನ್ ರಾಷ್ಟೀಯ ಸಂಸತ್ ಉದ್ದೇಶಿಸಿ ಮಾತನಾಡಿದ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಬಗ್ಗೆ ಭಾರತದ ದೃಷ್ಟಿಕೋನವು ತನ್ನ ದೇಶಿಯ ಕಾರ್ಯಸೂಚಿಗೆ ಸೀಮಿತಗೊಳ್ಳದೆ ಉದ್ದೇಶಪೂರ್ವಕವಾಗಿ ಬಾಹ್ಯ ಅಭಿವೃದ್ದಿಗೂ ಮಾರ್ಗದರ್ಶನ ನೀಡಲಿದೆ ಎಂದು ಪ್ರತಿಪಾದಿಸಿದ್ದಾರೆ ಈ ಆಧಾರದ ಮೇಲೆಯೆ ಬಲವಾದ ಸಮೃದ್ದ ಮತ್ತು ಅಂತರ್ಗತ ಭಾರತವನ್ನು ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ರಾಷ್ಟ್ರಪತಿ ಹೇಳಿದ್ದಾರೆ ಭಾರತದ ಈ ಮಂತ್ರ ಸರ್ಕಾರದ ದೇಶಿಯ ಕಾರ್ಯಸೂಚಿಗೆ ಸೀಮಿತಗೊಂಡಿಲ್ಲ ಬದಲಾಗಿ ಬಾಹ್ಯ ಅಭಿವ್ವದ್ದಿಗೂ ಪೂರಕ ಮಾರ್ಗದರ್ಶನ ನೀಡಲಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಬೆನಿನ್ ಬೆಳವಣಿಗೆಗೆ ಮತ್ತು ಅಭಿವ್ವದ್ದಿಗೆ ಬೆಂಬಲ ನೀಡಲು ಭಾರತ ಬದ್ದವಾಗಿದೆ ಎಂದು ರಾಷ್ಟ ಪತಿ ಪ್ರತಿಪಾದಿಸಿದ್ದಾರೆ

ಜತೆಗೆ ಭಾರತ ಮತ್ತು ಬೆನಿನ್ ನಡುವಿನ ಸಂಬಂಧ ಬಲವರ್ಧನೆಗೆ ಮತ್ತಷ್ಟು ಉತ್ತೇಜನ ನೀಡಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ವಿಶ್ವ ಸಂಸ್ದೆಯ ಭದ್ರತಾ ಮಂದಳಿಯಲ್ಲಿ ಭಾರತದ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ಸೂಚಿಸಿದ ಬೆನಿನ್ ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ರಾಷ್ಟ್ರಪತಿ ಇಂದು ಕೊಟೊನೌನಲ್ಲಿ ಆಯೋಜಿಸಿರುವ ಸಭೆಯಲ್ಲಿ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಲಿದ್ದಾರೆ ನಂತರ ಮೂರು ರಾಷ್ಟಗಳ ಭೇಟಿಯ ಎರಡನೇ ಚರಣದಲ್ಲಿ ಗಾಂಭಿಯಾದ ರಾಜಧಾನಿ ಬಾಂಜುಲ್ ಗೆ ಪ್ರಯಾಣಿಸಲಿದ್ದಾರೆ

ಚರ್ಚೆ ನಡೆಯುತ್ತಿದೆ ವಿವಾಹಿತ ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಪತಿ ತಲಾಖ್ ಉಚ್ಚರಿಸುವ ಮೂಲಕ ವಿಚ್ಚೇದನ ನೀಡುವುದರಿಂದ ರಕ್ಷಣೆ ಕಲ್ಪಿಸುವ ಈ ಮಸೂದೆಯನ್ನು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮಂಡಿಸಿದರು ಲೋಕ ಸಭೆ ಈಗಾಗಲೇ ಈ ಮಸೂದೆಗೆ ಅಂಗೀಕಾರ ನೀಡಿದೆ ತ್ರಿವಳಿ ತಲಾಖ್ ನೀಡುವುದು ದಂಡಾರ್ಹ ಅಪರಾಧ ಎಂದು ಮಸೂದೆ ಫೋಷಿಸುತ್ತದೆ ಅಲ್ಲದೆ ಸಂತ್ರಸ್ತ ಮಹಿಳೆ ಮತ್ತು ಅವರ ಅವಲಂಬಿತ ಮಕ್ಕಳಿಗೆ ಪರಿಹಾರವನ್ನು ಮಸೂದೆ ಕಲ್ಪಸುವುದು

ಅವರು ಈ ಬಗ್ಗೆ ಟ್ವೀಟ್ ಮಾದಿ ಇದರಿಂದಾಗಿ ಹೆಚ್ಚು ಹೆಚ್ಚು ಜನ ಈ ಸ್ಥಳಗಳಿಗೆ ಭೇಟಿ ನೀಡಲು ಹಾಗೂ ವಿಶ್ವಾಸಾರ್ಹ ಭಾರತದ ಇತಿಹಾಸವನ್ನು ತಿಳಿಯಲು ಸಾಧ್ಯವಾಗುವುದು ಎಂದು ಹೇಳಿದ್ದಾರೆ

ದೆಹಲಿಯ ಸಫ್ತಾರ್ ಜಂಗ್ ಹಾಗೂ ಹುಮಾಯೂನ್ ಗುಮ್ಮಟಗಳು ಸ್ಮಾರಕಗಳ ಸಮೂಹ ಮತ್ತು ಕರ್ನಾಟಕದ ಗೋಲ್ ಗುಂಬಜ್ ಒದಿಶಾದ ರಾಜ ರಾಣಿ ದೇವಾಲು ಸಂಕೀರ್ಣ ಮಧ್ಯ ಪ್ರದೇಶದ ದುಲಾದೇವ್ ಮಂದಿರ ಹರಿಯಾಣದ ಶೇಕ್ ಚಿಲ್ಲಿ ಗುಮ್ಮಣ ಮಹಾರಾಷ್ಟದ ಮಾರ್ಕಾಂಡ ದೇವಾಲಯ ಸಮೂಹ ಗುಜರಾತ್ನ ರಾಣಿ ಕಿ ವಾವ್ ಹಾಗೂ ಉತ್ತರ ಪ್ರದೇಶದ ಮನ್ ಮಹಲ್ ವೈದ್ ಶಾಲಾ ಈ ಹತ್ತು ಸ್ಮಾರಕಗಳಾಗಿವೆ

ಬಿಹಾರದ ನೆರೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿಯವರೊಂದಿಗೆ ಮಾತನಾಡಿ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಲ್ಲಿ ಕೇಂದ್ರ ಸರಕಾರ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದು ತಿಳಿಸಿದ್ದಾರೆ ಈ ಸಂಬಂಧ ಟ್ವೀಚ್ ಮಾಡಿರುವ ಪ್ರಧಾನಿಯವರು ನೆರೆ ಸಂಬಂಧಿ ಅವಘಡಗಳಲ್ಲಿ ಸಿಲುಕಿರುವ ಸಂತ್ರಸ್ತರಿಗೆ ಮತ್ತೆ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಪುನರ್ವಸತಿ ಕಲ್ಪಿಸುವಲ್ಲಿ ರಾಜ್ಯ ಸರಕಾರದೊಂದಿಗೆ ಕೇಂದ್ರವೂ ಕೈ ಜೋಡಿಸಿಸಲಿದ್ದು ನೊಂದ ಜನತೆಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ ಮಧ್ಯೆ ರಾಜ್ಯದ ಪ್ರವಾಹ ಪರಿಸ್ಡಿತಿಯಲ್ಲಿ ಯಾವುದೇ ಸುಧಾರಣೆ ಕಂಡುಬಂದಿಲ್ಲ ದರ್ಭಾಂಗ ಸೀತಾಮಾರಿ ಮತ್ತು ಮುಜಾಫರ್ಪುರ್ಗಳಲ್ಲಿ ಪ್ರವಾಹ ಪರಿಸ್ಥಿತಿ ಗಂಭಿರವಾಗಿಯೇ ಮುಂದುವರೆದಿದೆ

ಹ್ವೆಡ್ರೋಗ್ರಫಿ ವಲಯದಲ್ಲಿ ಬಿಳಿ ಹಡಗು ಮಾಹಿತಿ ಮತ್ತು ಸಹಕಾರವನ್ನು ಹಂಚಿಕೊಳ್ಳುವ ಕುರಿತು ಎರಡು ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಮತ್ತು ಮೊಜಾಂಬಿಕ್ ಸಹಿ ಹಾಕಿವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಪುಟೊದಲ್ಲಿ ನಿನ್ನೆ ತಮ್ಮ ಮೊಜಾಂಬಿಕ್ ನಿಯೋಗದ ಅಣಾನಾಸಿಯೊ ಸಾಲ್ವಡಾರ್ ಎಂ ಟುಮುಕ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ರಾಜನಾಥ್ ಸಿಂಗ್ ಅವರು ದಕ್ಷಿಣ ಆಫ್ರಿಕಾ ದೇಶದ ಮೊಜಾಂಬಿಕ್ ಗೆ ಮೂರು ದಿನಗಳ ಭೇಟಿ ಕೈಗೊಂಡಿದ್ದಾರೆ ಈ ಒಪ್ಪಂದದಿಂದ ಭಾರತ ಮತ್ತು ಮೊಜಾಂಬಿಕ್ ರಕ್ಷಣಾ ಸಹಕಾರ ಮತ್ತು ಸಂಬಂಧ ಬಲವರ್ಧನೆಗೆ ಇದು ಸಹಕಾರಿಯಾಗಲಿದೆ ಎಂದು ಬಿಡುಗಡೆ ಮಾಡಲಾಗಿರುವ ಪ್ರಕಟಣೆಯಲ್ಲಿ ರಕ್ಷಣಾ ಸಚಿವರು ತಿಳಿಸಿದ್ದಾರೆ ಜತೆಗೆ ಎರಡೂ ರಾಷ್ಟ್ರಗಳ ನದುವಿನ ರಕ್ಷಣಾ ಸಹಕಾರ ಬೆಳವಣಿಗೆ ಮತ್ತು ಕೆಲವು ಪಾಲುದಾರಿಕೆಗೆ ಈ ಭೇಟಿ ಸಾಕ್ವಿಯಾಗಲಿದೆ ಎಂದಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲಾ ಆಂತರಿಕ ಭದ್ರತಾ ಸಮಸ್ಯೆಗಳನ್ನು ದೃಢ ನಿಶ್ಚಯದಿಂದ ನಿರ್ವಹಿಸಲಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ಸಹಾಯಕ ಸಚಿವ ಜಿ ಕಿಶನ್ ರೆಡ್ಡಿ ತಿಳಿಸಿದ್ದಾರೆ ಅವರು ಹರಿಯಾಣದ ಮನೇಸಾರ್ನಲ್ಲಿ ರಾಷ್ಟೀಯ ಭದ್ರತಾ ಪಡೆಯ ಎವರೆಸ್ಟ್ ಪರ್ವತಾರೋಹಿ ತಂಡಕ್ಕೆ ಸ್ವಾಗತ ಕೋರುವ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು

ಕೆಫೆ ಕಾಫಿ ಡೇ ಸಮೂಹದ ಮಾಲೀಕ ಹಾಗೂ ಮಾಜಿ ವಿದೇಶಾಂಗ ಸಚಿವ ಎಸ್

ಕೃಷ್ಣಾ ಅವರ ಅಳಿಯ ವಿ ಜಿ ಸಿದ್ದಾರ್ಥ ಮಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದ್ದಾರೆ ನೇತ್ರಾವತಿ ನದಿ ಸೇತುವೆ ಮೇಲೆ ಅವರು ತಮ್ಮ ಕಾರಿನಿಂದ ಕೆಳಗಿಳಿದು ದೂರವಾಣಿಯಲ್ಲಿ ಮಾತನಾಡುತ್ತಿದ್ದುದನ್ನು ಕೊನೆಯ ಬಾರಿಗೆ ಅವರ ಕಾರು ಚಾಲಕ ನೋಡಿದ್ದರು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ತಿಳಿಸಿದ್ದಾರೆ ಸಿದ್ದಾರ್ಥ ಅವರಿಗಾಗಿ ವ್ಯಾಪಕ ಶೋಧನ ಮತ್ತು ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಕರಾವಳಿದಳ ಕರಾವಳಿ ಪೊಲೀಸ್ ಸಮರ್ಥ ಈಜುಗಾರರು ಹಾಗೂ ಹೆಲಿಕಾಫ್ಚರನ್ನು ಇಂದು ಬೆಳಿಗ್ಗೆಯಿಂದ ಕಾರ್ಯಾಚರಣೆ ಮಾಡುತ್ತಿದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕಾಂಗ್ರೆಸ್ ನಾಯಕರಾದ ವೀರಪ್ಪ ಮೊಯ್ಲಿ ಮತ್ತು ಡಿ

ಶಿವಕುಮಾರ್ ಮತ್ತಿತರರು ಇಂದು ಬೆಂಗಳೂರಿನಲ್ಲಿ ಎಸ್

ಕ್ಬಷ್ಣಾ ಅವರ ಮನೆಗೆ ಭೇಟಿ ನೀಡಿದ್ದರು

ಈ ಅಪಘಾತಕ್ಕೆ ಕಾರಣವೇನೆಂಬುದು ಇನ್ನೂ ತಿಳಿಯಬೇಕಿದೆ ಅಪಘಾತ ಸ್ದಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಈ ರಸ್ತೆ ಅವಘಾತ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲು ಅಲ್ಲಿನ ರಾಜ್ಯ ಸರ್ಕಾರ ನಿನ್ನೆ ನಿರ್ಧರಿಸಿದೆ ಗದಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಯ್ದುಕೊಳ್ಳಲು ಭಾರತ ಮತ್ತು ಚೈನಾ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿವೆ

ಸಭೆಯಲ್ಲಿ ಭಾಗವಹಿಸಿದ ಭಾರತೀಯ ನಿಯೋಗಕ್ಕೆ ಪೂರ್ವ ಏಷ್ಯಾ ವಲಯದ ಜಂಟಿ ಕಾರ್ಯದರ್ಶಿ ನವೀನ್ ಶ್ರೀ ವಾಸ್ತವ ಮತ್ತು ಚೈನಾ ನಿಯೋಗಕ್ಕೆ ಅಲ್ಲಿನ ಗದಿ ಮತ್ತು ಸಾಗರ ವ್ಯವಹಾರಗಳ ಇಲಾಖೆಯ ಮಹಾ ನಿರ್ದೇಶಕ ಹಾಂಗ್ ಲಿಯಾಂಗ್ ಮುಖ್ಯಸ್ಥರಾಗಿದ್ದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಅಪೌಷ್ಟಿಕತೆ ನಿವಾರಣೆ ಹಾಗೂ ತಾಯಿ ಮತ್ತು ಮಗುವಿನ ಆರೈಕೆಗಾಗಿ ತಮ್ಮ ಸರ್ಕಾರ ಕೈಗೊಂಡಿರುವ ಹಲವಾರು ಕ್ರಮಗಳ ಬಗ್ಗೆ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನಿನ್ನೆ ಕೇಂದ್ರಸಚಿವೆ ಸ್ಮತಿ ಇರಾನಿ ಅವರಿಗೆ ವಿವರಿಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಸೂಕ್ತ ರೀತಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ಸಚಿವೆ ಸ್ಮೃತಿ ಇರಾನಿ ಮಹಾರಾಷ್ಟ ಸರ್ಕಾರವನ್ನು ಪ್ರಶಂಸಿಸಿದ್ದಾರೆ ಮಹಾರಾಷ್ಟದಲ್ಲಿ ಅನಾವೃಷ್ಟಿ ಪೀಡಿತ ವಿದರ್ಭ ವಲಯದಲ್ಲಿ

ಮುಂಬೈ ಮತ್ತು ಅದರ ಉಪನಗರ ಪ್ರದೇಶಗಳಲ್ಲಿ

ಮಹಾರಾಷ್ಟದ ಅನೇಕ ಕಡೆ ಭಾರಿ ಮಳೆಯಾಗುವ ಬಗ್ಗೆ ಮತ್ತು ಮುಂಬೈ ಹಾಗೂ ಕೊಂಕಣ ಪ್ರದೇಶಗಳಲ್ಲಿ